ಕೊರೊನಾ ವ್ವೆರಸ್ ವಿರುದ್ದ ಹೋರಾದಲು ಪ್ರಬಲ ಕಾರ್ಯತಂತ್ರ ರೂಪಿಸುವ ನಿಟ್ಟಿನಲ್ಲಿ ಸಾರ್ಕ್ ರಾಷ್ಟಗಳು ನೇತೃತ್ವ ವಹಿಸುವ ಅಗತ್ಯವಿದೆ ಎಂದು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಈ ಕುರಿತು ಸರಣಿ ಟ್ಲೀಟ್ ಮಾಡಿರುವ ಅವರು ವಿಡಿಯೊ ಕಾನ್ಸರೆನ್ಸ್ ಮೂಲಕ ಇದಕ್ಕೆ ಸಂಬಂದಿಸಿದಂತೆ ಎಲ್ಲ ವಿಚಾರಗಳ ಕುರಿತು ಚರ್ಚೆಸುವ ಅಗತ್ಯವಿದೆ ಎಂದು ಸಲಹೆ ನೀಡಿದ್ದಾರೆ ಜಾಗತಿಕ ಜನಸಂಖ್ಯೆಯ ಪೈಕಿ ಗಮನಾರ್ಹ ಸಂಖ್ಯೆಯ ನೆಲೆಯಾಗಿರುವ ದಕ್ಷಿಣ ಏಷ್ಯಾ ಜನರು ಆರೋಗ್ಯವಾಗಿದ್ದಾರೆ ಎಂಬುದನ್ನು ಖಚಿತಪದಿಸಿಕೊಳ್ಳಲು ಯಾವುದೇ ಪ್ರಯತ್ನವನ್ನು ಬಿಡಬಾರದು ಎಂದು ನರೇಂದ್ರ ಮೋದಿ ಹೇಳಿದ್ದಾರೆ

ಕೋವಿಡ್ ಸೋಂಕು ಶಂಕಿತರನ್ನು ಕಡ್ಡಾಯವಾಗಿ ಕೆಲ ದಿನಗಳ ಕಾಲ ಈ ಕಲ್ಯಾಣ ಕೇಂದ್ರದಲ್ಲಿ ಇರಿಸಲಾಗುತ್ತಿದ್ಲು ಈ ಸ್ಥಳದಲ್ಲಿ ಎಲ್ಲಾ ಅತ್ಯಗತ್ಯ ಸೌಕರ್ಯಗಳನ್ನು ಭಾರತೀಯ ಪ್ರಜೆಗಳಿಗೆ ಒದಗಿಸಿದ್ಲು ಕೌಶಲ್ಯ ಭರಿತ ವೈದ್ಯಕೀಯ ಸಿಬ್ಬಂದಿ ಇದರ ಉಸ್ತುವಾರಿ ವಹಿಸಿದ್ದಾರೆ ಸೋಂಕು ಹರಡದಂತೆ ಎಲ್ಲಾ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗುತ್ತಿದೆ

ಅವರನ್ನು ರಾಷ್ಟ್ರ ರಾಜಧಾನಿಯ ಚಾವ್ಲಾ ಕ್ಯಾಂಪ್ನಲ್ಲಿರುವ ಐಟಿಬಿಪಿ ನಿಗಾ ಫಟಕಕ್ಕೆ ಕರೆದೊಯ್ಯಲಾಯಿತು ಇವರೆಲ್ಲರನ್ನೂ ಒಂದೆಡೆ ಇರಿಸಿ ಎರಡು ವಾರಗಳವರೆಗೆ ನಿಗಾ ವಹಿಸಲಾಗುವುದುದು ಎಂದು ವಿದೇಶಾಂಗ ವಿದೇಶಾಂಗ ವ್ಯವಹಾರಗಳ ಸಹಾಯಕ ಸಚಿವ ವಿ ಮುರಳೀಧರನ್ ತಿಳಿಸಿದರು ಹಲವು ಮುನ್ನಚ್ಚರಿಕಾ ಕ್ರಮಗಳ ಮೂಲಕ ಜನರು ನೋವೆಲ್ ಕೊರೊನಾ ವೈರಸ್ ಹರಡುವಿಕೆಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಬಹುದು ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಸಚಿವಾಲಯ ಜನರಿಗೆ ಸಲಹೆ ನೀಡಿದೆ ಹೆಚ್ಚು ಸಂಖ್ಯೆಯಲ್ಲಿ ಜನರು ಒಂದೆಡೆ ಗುಂಪುಗೂಡುವುದನ್ನು ತಡೆಯುವುದು ಯಾವುದೇ ವ್ಯಕ್ತಿಯಲ್ಲಿ ಕೆಮ್ಮು ಮತ್ತು ಜ್ವರ ಕಂಡುಬಂದಲ್ಲಿ ಆ ವ್ಯಕ್ತಿಯ ಜೊತೆಗೆ ಸಂಪರ್ಕವನ್ನು ನೇರವಾಗಿ ಇತರರು ಹೊಂದುವುದನ್ನು ತಡೆಯುವ ಮೂಲಕ ಮತ್ತು ವ್ಯಕ್ತಿಗಳು ತಮ್ಮ ಕೈಗಳಿಂದ ಕಣ್ಣು ಮೂಗು ಹಾಗೂ ಬಾಯಿ ಮುಟ್ಟಿಕೊಳ್ಳದೆ ಇರುವುದು ಅಥವಾ ಕೈಗಳನ್ನು ಸ್ನಚ್ಲಗೊಳಿಸಿಕೊಂಡ ನಂತರವಷ್ಲೇ ಕಣ್ಲು ಮೂಗು ಬಾಯಿ ಮುಖವನ್ನು ಸ್ನರ್ಶಿಸುವ ಮೂಲಕ ಅಲ್ಲದೆ ಸಾರ್ವಜನಿಕ ಸ್ಥಳಗಳಲ್ಲಿ ಉಗಿಯದಿರುವ ಮೂಲಕ ಕೊರೊನಾ ವೈರಸ್ ಹರಡುವುದನ್ನು ತಡೆಗಟ್ಟಬಹುದು ಎಂದು ಸಚಿವಾಲಯ ತಿಳಿಸಿದೆ ಪ್ರತಿಯೊಬ್ಬರು ಸಾಬೂನು ಹಾಗೂ ನೈರ್ಮಲ್ಯಕ ವಸ್ತುಗಳಿಂದ ಕೈಗಳನ್ನು ಅಗಾಗ ತೊಳೆದುಕೊಳ್ಳುವಂತೆ ಕೆಮ್ಮುವ ಹಾಗೂ ಸೀನುವ ಸಂದರ್ಭದಲ್ಲಿ ಕರವಸ್ಸ ಅಥವಾ ಟಿಶ್ನು ಕಾಗದಗಳಿಂದ ಮೂಗು ಬಾಯಿ ಮುಚ್ಚಿಕೊಳ್ಳುವಂತೆ ಸಚಿವಾಲಯ ಸಲಹೆ ನೀಡಿದೆ

ಶಂಕಿತ ಸ್ಥಳದ ಸುತ್ತ ಬೇಲಿ ಅಳವಡಿಸುವ ಕಾರ್ಯ ಬಿಗಿಯಾಗುತ್ತಿದ್ದಂತೆ ಆ ಪ್ರದೇಶದಲ್ಲಿ ಅಡಗಿದ್ದ ಭಯೋತ್ಪಾದಕರು ಭದ್ರತಾ ಪಡೆಗಳ ಮೇಲೆ ಗುಂಡು ಹಾರಿಸಲು ಆರಂಭಿಸಿದ್ದಾರೆ ಗುಂಡಿನ ಚಕಮಕಿ ಮುಂದುವರೆದಿದ್ದು ಹತ್ಯೆಗೀಡಾದ ಭಯೋತ್ಗಾದಕರ ಗುರುತು ಇನ್ನೂ ಪತ್ತೆಯಾಗಿಲ್ಲ

ಪಾಕಿಸ್ತಾನದಿಂದ ಭಾರತ ಪ್ರವೇಶಿಸುವ ಎಲ್ಲಾ ಗಡಿ ಸ್ಥಳಗಳನ್ನು ನಾಳೆಯಿಂದ ಅನಿರ್ದಿಷ್ಲಾವಧಿವರೆಗೆ ಮುಚ್ಚಲು ಭಾರತ ನಿರ್ಧರಿಸಿದೆ ಗಡಿ ಪ್ರವೇಶ ಸ್ಥಳಗಳಲ್ಲಿ ಕೊರೊನಾ ಸೋಂಕು ಪತ್ತೆಗೆ ಅಗತ್ಯ ವೈದ್ಯಕೀಯ ಕ್ರಮಗಳನ್ನು ಕೈಗೊಳ್ಳುವ ನಿಟ್ಟಿನಲ್ಲಿ ಹಾಗೂ ಪ್ರಯಾಣಿಕರಿಂದ ಸೋಂಕು ಹರಡುವಿಕೆಯನ್ನು ತಡೆಯುವ ಉದ್ದೇಶದಿಂದ ಈ ಕ್ರಮ ಕೈಗೊಳ್ಳಲಾಗಿದೆ ಭೂತಾನ್ ಹಾಗೂ ಬಾಂಗ್ಲಾದೇಶದ ಜನರು ವೀಸಾ ಇಲ್ಲದೆ ಭಾರತ ಪ್ರವೇಶಿಸುವ ಅವಕಾಶವನ್ನು ಮುಂದುವರಿಸಲಾಗಿದೆ

ಅತ್ಯುತ್ತಮ ಅಂತಾರಾಷ್ಟೀಯ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಸುರಕ್ಷತೆ ಹಾಗೂ ಭದ್ರತಾ ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳನ್ನು ರೂಪಿಸಲು ಈ ಸಚಿವಾಲಯಗಳ ಅಧಿಕಾರಿಗಳ ಒಂದು ಪ್ರಮುಖ ತಂಡವನ್ನು ರಚಿಸುವಂತೆ ಸಮಿತಿ ಸಲಹೆ ನೀಡಿದೆ

ಕಳೆದ ರಾತ್ರಿ ಮುಖ್ಯಮಂತ್ರಿಗೆ ಬರೆದ ಪತ್ರದಲ್ಲಿ ಸದನದಲ್ಲಿ ರಾಜ್ಯಪಾಲರ ಭಾಷಣ ಮುಗಿದ ತಕ್ಷಣ ಬಹುಮತ ಸಾಬೀತುಪಡಿಸುವಂತೆ ಕಮಲ್ನಾಥ್ ಅವರಿಗೆ ಹೇಳಿದ್ದಾರೆ

ಬಿಜೆಪಿ ನಿಯೋಗ ನಿನ್ನೆ ರಾಜ್ಯಪಾಲರನ್ನು ಭೇಟಿ ಮಾದಿ ಸದನದಲ್ಲಿ ಬಹುಮತ ಸಾಬೀತು ಪದಿಸಲು ಸರ್ಕಾರಕ್ಕೆ ಸೂಚಿಸುವಂತೆ ಕೋರಿದ ಹಿನ್ಸೆಲೆಯಲ್ಲಿ ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ

ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸಿದ ಬಳಿಕ ಸುದ್ಗಿಗಾರರೊಂದಿಗೆ ಮಾತನಾಡಿದ ಶಿವರಾಜ್ ಸಿಂಗ್ ಚೌಹಾಣ್ ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಕಮಲ್ನಾಥ್ ನೇತೃತ್ವದ ಸರ್ಕಾರಕ್ಕೆ ಬಹುಮತ ಸಾಬೀತುಪದಿಸುವಂತೆ ಆಗ್ರಹಿಸಲಾಗಿದೆ ಏಕೆಂದರೆ ಕಮಲ್ನಾಥ್ ಸರ್ಕಾರ ಬಹುಮತ ಕಳೆದುಕೊಂಡಿದ್ದು ರಾಜ್ಯ ಮುನ್ನಡೆಸುವ ಸಂವಿಧಾನಾತ್ಮಕ ಅಧಿಕಾರ ಹೊಂದಿರುವುದಿಲ್ಲ ಎಂದು ಹೇಳಿದರು

ಗ್ರಾಹಕರ ಹಕ್ಕುಗಳ ರಕ್ಷಣೆ ಅವರ ಎಲ್ಲ ಬೇಡಿಕೆಗಳನ್ನು ಈಡೇರಿಸಲು ಪ್ರಯತ್ತಿಸುವುದು ಮತ್ತು ಗೌರವಿಸುವುದು ಮಾರುಕಟ್ರೆಯಲ್ಲಿನ ಅವ್ಯವಹಾರದಿಂದ ರಕ್ಷಿಸುವ ಹಾಗೂ ಅವರ ಹಕ್ಕುಗಳಿಗೆ ಸಾಮಾಜಿಕ ನ್ಯಾಯ ಕಲ್ಪಿಸುವುದು ಈ ದಿನ ಪ್ರಮುಖ ಅಂಶಗಳಾಗಿವೆ ಸುಸ್ತಿರ ಗ್ರಾಹಕ ಎಂಬುದು ಈ ವರ್ಷದ ವಿಶ್ವ ಗ್ರಾಹಕರ ಹಕ್ಕುಗಳ ದಿನದ ಧ್ಯೇಯವಾಗಿದೆ ಗ್ರಾಹಕರ ಹಕ್ಕುಗಳನ್ನು ರಕ್ಷಿಸಲು ಹಾಗೂ ಕುಂದು ಕೊರತೆಗಳನ್ನು ಮುಂಚಿತವಾಗಿಯೇ ನಿವಾರಿಸಲು ಸರ್ಕಾರ ಹಲವಾರು ಕ್ರಮಗಳನ್ನು ಕ್ರೈಗೊಂಡಿದೆ

ಈ ಹೊಸ ಕಾಯ್ಲೆಯಡಿ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರವನ್ನು ಸ್ಲಾಪಿಸಬಹುದಾಗಿದೆ ಈ ಪ್ರಾಧಿಕಾರ ಗ್ರಾಹಕರ ಹಕ್ಕಗಳ ಹಾಗೂ ವಂಚಕ ವ್ಯಾಪಾರ ಪ್ರಕ್ರಿಯೆಗಳ ಮತ್ತು ಜಾಹೀರಾತುಗಳ ಮೂಲಕ ದಾರಿ ತಪ್ಪಿಸುವ ಕೆಂಪನಿಗಳ ಹಾಗೂ ಸಂಸ್ಲೆಗಳ ವಿರುದ್ದ ತನಿಖೆ ನಡೆಸುವ ಅಧಿಕಾರ ಹೊಂದಿದೆ ಜಾಗೋ ಗ್ರಾಹಕ್ ಜಾಗೋ ಮೂಲಕ ಗ್ರಾಹಕ ವ್ಯವಹಾರಗಳ ಸಚಿವಾಲಯ ಈಗಾಗಲೇ ಹಲವಾರು ಗ್ರಾಹಕ ಅರಿವು ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ